ಜಮ್ನು ಕಾಶ್ಮೀರದ ಮಧ್ಯ ಕಾಶ್ಮೀರ್ನ ಗಂಡೇರ್ಬಾಲ್ ಜಿಲ್ಲೆಯ ವಾರೂಹ್ ಪ್ರದೇಶದಲ್ಲಿ ಭಯೋತ್ವಾದಕರು ಭದ್ರತಾ ಪಡೆಗಳ ನಡುವೆ ಮುಂದುವರಿದಿರುವ ಗುಂಡಿನ ಕಾಳಗೆ

ಈ ಸಾಧನೆ ದೇಶದ ಇತಿಹಾಸದಲ್ಲಿ ಸದಾ ಸ್ಕರಣೀಯವಾಗಿದ್ದು ವಿಶ್ವಾಸಾರ್ಹ ಪರಮಾಣು ಪ್ರತಿರೋಧ ತುರ್ತು ಅಗತ್ಲವಾಗಿದೆ ಐಎನ್ಎಸ್ ಅರಿಹಂತ್ ಜಲಂತರ್ಗಾಮಿಯ ಯಶಸ್ತು ಪರಮಾಣು ಬೆದರಿಕೆ ತಂತ್ರದಲ್ಲಿ ತೊಡಗಿರುವವರಿಗೆ ತಕ್ಕ ಉತ್ತರ ನೀಡಿದಂತಾಗಿದೆ ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಎನ್ ಎಸ್ ಅರಿಹಂತ್ ಅರಿಹಂತ್ ಜಲಾಂತರ್ಗಾಮಿಯ ಮೊದಲ ಪ್ರತಿರೋಧಕ ಪಹರೆ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಭಾರತೀಯ ನೌಕಾಪಡೆ ಹಾಗೂ ಭಾರತೀಯ ರಕ್ಷಣಾ ತಂತ್ರಜ್ಞರನ್ನು ಅಭಿನಂದಿಸಿದ್ದಾರೆ ದೇಶದ ರಕ್ಷಣಾ ಸನ್ನದ್ದತೆಯಲ್ಲಿ ಸ್ವದೇಶಿ ನಿರ್ಮಿತ ಪರಮಾಣು ಜಲಂತರ್ಗಾಮಿಯ ಯಶಸ್ವಿ ಕಾರ್ಯ ಮಹತ್ವದ ಸಾಧನೆ ಎಂದು ಅವರು ಟ್ವೀಟ್ನಲ್ಲಿ ಹೇಳಿದ್ದಾರೆ ಪರಮಾಣು ಜಲಂತರ್ಗಾಮಿ ಐಎನ್ಎಸ್ ಅರಿಹಂತ್ ಮೊದಲ ಯಶಸ್ವಿ ಪ್ರತಿರೋಧಕ ಪಹರೆ ಪೂರ್ಣಗೊಳಿಸುವ ಮೂಲಕ ಮೂರೂ ವಿಭಾಗದಲ್ಲಿ ಪರಮಾಣು ಅಭ್ಯಾಸದ ಪ್ರಕ್ರಿಯೆಯನ್ನು ಭಾರತ ಸಾಧಿಸಿದೆ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಈ ಸಾಧನೆಯಿಂದ ಭಾರತವನ್ನು ಪರಮಾಣು ಜಲಂತರ್ಗಾಮಿಗಳ ವಿನ್ಲಾಸ ನಿರ್ಮಾಣ ಹಾಗೂ ಕಾರ್ಯಾಚರಣೆ ನಡೆಸುವ ವಿಶ್ವದ ಕೆಲವೇ ದೇಶಗಳ ಸಾಲಿಗೆ ಸೇರ್ಪಡೆಗೊಳ್ಳುವಂತಾಗಿದೆ ಎಂದು ತಿಳಿಸಿದ್ದಾರೆ ಈ ಸಾಧನೆಗಾಗಿ ಭಾರತೀಯ ಸಶಸ್ತ ಪಡೆಗಳು ಹಾಗೂ ಇಡೀ ವೈಜ್ಞಾನಿಕ ಸಮುದಾಯವನ್ನು ರಕ್ಷಣಾ ಸಚಿವರು ಅಭಿನಂದಿಸಿದ್ದಾರೆ ಹಣಕಾಸು ಸಚಿವ ಅರುಣ್ ಜೇಟ್ಲ ಐಎನ್ಎಸ್ ಅರಿಹಂತ್ನ ಮೊದಲ ಪ್ರತಿರೋಧಕ ಪಹರೆಯ ಮೂಲಕ ಭಾರತ ಮೂರು ವಿಭಾಗದಲ್ಲಿ ಪರಮಾಣು ಅಭ್ಲಾಸ ಸಾಧಿಸಿದೆ ಎಂದು ಹೇಳಿದ್ದಾರೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಕರ್ನಲ್ ರಾಜ್ಯವರ್ಧನ ರಾಥೋಡ್ ಪರಮಾಣು ಜಲಂತರ್ಗಾಮಿ ಐಎನ್ಎಸ್ ಅರಿಹಂತ್ ತನ್ನ ಮೊದಲ ಪ್ರತಿರೋಧಕ ಪಹರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಕಾರಣ ಭಾರತಕ್ಕೆ ಇಂದು ವಿಶೇಷ ದಿನವಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಕೇಂದ್ರ ಗೃಹಸಚಿವ ರಾಜನಾಥ್ ಸಿಂಗ್ ಯಶಸ್ವಿ ಪ್ರತಿರೋಧಕ ಪಹರೆ ಪೂರ್ಣಗೊಳಿಸಿರುವುದಕ್ಕೆ ಜಲಂತರ್ಗಾಮಿಯ ನಾವಿಕರನ್ನು ಅಭಿನಂದಿಸಿದ್ದಾರೆ

ದೇಗುಲ ಪಟ್ಟಣದಲ್ಲಿ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ

ಶಬರಿಮಲೆ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಾಲ್ವರು ಅಥವಾ ಅದಕ್ಕಿಂತ ಹೆಚ್ಚಿನ ಜನರು ಗುಂಪುಗೂಡದಂತೆ ನಿಷೇಧಾಜ್ಞೆ ಹೊರಡಿಸಲಾಗಿದೆ ಈ ಆದೇಶ ನಾಳೆಯವರೆಗೂ ಮುಂದುವರೆಯಲಿದೆ ಎಲ್ಲಾ ವಯಸ್ಸಿನ ಮಹಿಳೆಯರು ದೇಗುಲ ಪ್ರವೇತಿಸಲು ಅವಕಾಶ ನೀಡಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದ್ದ ತೀರ್ಪಿನ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಈ ಆದೇಶ ಹೊರಡಿಸಲಾಗಿದೆ ಸರ್ವರಿಗೂ ಆರೋಗ್ಲ ಕಲ್ಪಿಸುವ ಜಾಗತಿಕ ಗುರಿಯನ್ನು ಸಾಧಿಸಲು ಆಯುರ್ವೇದದಂತಹ ಭಾರತೀಯ ಔಷಧ ಪದ್ಧತಿ ಅತ್ಯಂತ ನಿರ್ಣಾಯಕ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ

ಸಂಶೋಧನೆ ಹಾಗೂ ಆವಿಷ್ಠಾರ ಕುರಿತು ತಮ್ನ ಹಾಗೂ ಆಯುಷ್ ಸಚಿವಾಲಯ ಸಹಯೋಗ ಸಾಧಿಸಬಹುದಾಗಿದೆ ಎಂದು ಅವರು ಹೇಳಿದರು ಆಯುಷ್ ಸಚಿವ ಶ್ರೀಪಾದ್ ನಾಯಕ್ ಮಾತನಾಡಿ ಕೇಂದ್ರ ಸರ್ಕಾರ ಆಯುರ್ವೇದ ಹಾಗೂ ಭಾರತೀಯ ವೈದ್ಯಕೀಯ ಪದ್ದತಿಗಳನ್ನು ದೊಡ್ಡ ರೀತಿಯಲ್ಲಿ ಉತ್ತೇಜಿಸುತ್ತಿದೆ ಆಯುರ್ವೇದ ಜೀವನ ಶೈಲಿ ಪೋತ್ಸಾಹಿಸಲು ಹಾಗೂ ಅದರ ಆರೋಗ್ಯ ಲಾಭಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಧನ್ವಂತರಿ ಜಯಂತಿಯನ್ನು ಆಯುರ್ವೇದ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ವರ್ಷದ ಘೋಷವಾಕ್ಯ ಸಾರ್ವಜನಿಕ ಆರೋಗ್ಭದಲ್ಲಿ ಆಯುಷ್ ಎಂಬುದಾಗಿದೆ ಎಂದು ಹೇಳಿದರು

ಯೋಜನೆಗೆ ಅನುಮೋದನೆ ನೀಡಿರುವ ಕೇಂದ್ರ ಆಹಾರ ಸಂಸ್ಕರಣಾ ಸಚಿವೆ ಹರ್ಸಿಮುತ್ ಕೌರ್ ಬಾದಲ್ ಈ ಪದಾರ್ಥಗಳ ಬೆಲೆಗಳ ಏರುಪೇರಿನಿಂದಾಗಿ ಗ್ಟಿಣಿಯರು ಸಾಕಷ್ಟು ಸಂಕಷ್ಷ ಅನುಭವಿಸುತ್ತಿದ್ದಾರೆ ಎಲ್ಲಾ ಭಾಗೀದಾರರೊಂದಿಗೆ ನಿರಂತರ ಮಾತುಕತೆಯ ನಂತರ ಕ್ರಾಂತಿಕಾರಿಕ ಯೋಜನೆಯನ್ನು ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ

ಇಂದು ಮಧ್ಯಾಪ್ನ ಪ್ರದೇಶವನ್ನು ಜಂಟಿ ಭದ್ರತಾ ಪಡೆಗಳ ತಂಡ ಸುತ್ತುವರೆದು ಶೋಧನಾ ಕಾರ್ಯಾಚರಣೆ ಆರಂಭಿಸಿದಾಗ ಗುಂಡಿನ ಚಕಮಕಿ ಆರಂಭಗೊಂಡಿತು ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಜಂಟಿ ಪಡೆಗಳು ಶಂಕಿತ ಸ್ಥಳದಲ್ಲಿ ಶೋಧನಾ ಕಾರ್ಯಾಚರಣೆ ಆರಂಭಿಸುತ್ತಿದ್ದಂತೆ ಅವಿತುಕೊಂಡಿದ್ದ ಉಗ್ರರು ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದರಿಂದ ಪ್ರತಿಯಾಗಿ ಭದ್ರತಾ ಪಡೆಗಳು ದಾಳಿ ನಡೆಸಿದವು ಹೀಗಾಗಿ ಗುಂಡಿನ ಕಾಳಗ ಮುಂದುವರೆದಿದೆ ಕನಿಷ್ಲ ಇಬ್ಲರಿಂದ ಮೂವರು ಉಗ್ರರು ಗುಂಡಿನ ಕಾಳಗದಲ್ಲಿ ನಿರತರಾಗಿದ್ದಾರೆ ಎಂದು ಭದ್ರತಾ ಮೂಲಗಳು ಹೇಳಿವೆ ಸ್ಥಳಕ್ಕೆ ಹೆಚ್ಚುವರಿ ಪಡೆಗಳು ಧಾವಿಸಿವೆ ಎರಡೂ ಕಡೆ ಉಂಟಾಗಿರುವ ಸಾವುನೋವುಗಳ ಬಗ್ಗೆ ಯಾವುದೇ ವರದಿಯಾಗಿಲ್ಲ ಗುಜರಾತ್ನಲ್ಲಿ ಏಕತೆಯ ಪ್ರತಿಮೆ ಅನಾವರಣಗೊಳಿಸಿರುವ ಕುರಿತು ಕಾಂಗ್ರೆಸ್ ಪಕ್ಷದ ಹೇಳಿಕೆಯನ್ನು ಕೇಂದ್ರ ಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಟೀಕಿಸಿದ್ದಾರೆ ದೆಹಲಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು ಜವಹರ್ ಲಾಲ್ ನೆಹರು ಹಾಗೂ ಇಂದಿರಾಗಾಂಧಿ ಅವರಂತಹ ಕಾಂಗ್ರೆಸ್ ನಾಯಕರ ಹೆಸರಿನಲ್ಲಿ ಅಸಂಖ್ಯಾತ ಬಹುಮಾನ ಪ್ರಶಸ್ತಿಗಳವೆ ಸರ್ದಾರ್ ವಲ್ಲಭಾ ಭಾಯ್ ಪಟೇಲ್ ಪ್ರತಿಮೆ ನಿರ್ಮಿಸಿದರೆ ಕಾಂಗ್ರೆಸ್ಗೆ ಕಳವಳದ ವಿಷಯವಾಗಬಾರದು ಎಂದು ಅವರು ಹೇಳಿದ್ದಾರೆ ರಾಮದೇಗುಲ ಹಾಗೂ ಸರ್ದಾರ್ ಪಟೇಲ್ ಪ್ರತಿಮೆಯ ಬಗ್ಗೆ ಅಪಹಾಸ್ಯ ಮಾಡಿರುವ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಅವರನ್ನು ಟೀಕಿಸಿರುವ ಸಚಿವರು ಈ ಟ್ವೀಟ್ ಪ್ರಜೋದನಾಕಾರಿ ಎಂದು ಹೇಳಿದ್ದಾರೆ ದೇಶಕ್ಕೆ ಆಧುನಿಕ ಸಾರಿಗೆ ಪರಿಹಾರವನ್ನು ಕಲ್ಪಿಸುವ ತಿಳುವಳಿಕೆ ಪತ್ರಕ್ಕೆ ಭಾರತ ಹಾಗೂ ಆಸ್ಟಿಯಾ ಇಂದು ಸಹಿ ಹಾಕಿವೆ ಭಾರತ ಸರ್ಕಾರದ ಉದ್ಯಮವಾದ ವೆಬ್ಕಾಸ್ ಹಾಗೂ ಆಸ್ಟೀಯಾದ ಮೆಸರ್ಲ್ ಡೋಪೆಲ್ಮೇರ್ ನಡುವೆ ತಿಳುವಳಿಕೆ ಪತ್ರಕ್ಷೆ ಕೇಂದ್ರ ರಸ್ತೆ ಸಾರಿಗೆ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರ ಉಪಸ್ಥಿತಿಯಲ್ಲಿ ದೆಹಲಿಯಲ್ಲಿ ಸಹಿ ಹಾಕಲಾಯಿತು ಸಂಚಾರ ದಟ್ಟಣೆ ತಗ್ಗಿಸುವ ನಗರ ಪ್ರದೇಶ ಹಾಗೂ ಗುಡ್ಡಗಾಡು ಮತ್ತು ದೂರದ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವುದು ಈ ಒಡಂಬಡಿಕೆ ಉದ್ದೇಶವಾಗಿದೆ ದೀಪಾವಳಿಯ ಮೊದಲ ದಿನವಾದ ಧನತ್ರಯೋದಶಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ ವಾಣಿಜ್ಯ ನಗರಿ ಮುಂಬೈನಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ಹಿಂದೂ ಪುರಾಣಗಳ ಪ್ರಕಾರ ಈ ದಿನವನ್ನು ದಿಷಧಿಗಳ ದೇವರು ಎಂದೇ ಕರೆಯಲಾಗುವ ಧನ್ವಂತರಿಯ ಜನ್ದಿನವನ್ನಾಗಿಯೂ ಆಚರಿಸಲಾಗುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಧನತ್ರಯೋದಶಿ ಅಂಗವಾಗಿ ಜನತೆಗೆ ಶುಭಾಶಯ ಕೋರಿದ್ದಾರೆ ಈ ವಿಶೇಷ ದಿನ ಸಮಾಜದಲ್ಲಿ ಶಾಂತಿ ಹಾಗೂ ಸಮೃದ್ದಿಯ ಸ್ಫೂರ್ತಿ ಹೆಚ್ಚಲಿ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ

ಇರಾನ್ ವಿರುದ್ದ ಹಿಂದೆಂದೂ ವಿಧಿಸದ ಅತ್ಲಂತ ಕಠಿಣ ನಿರ್ಬಂಧಗಳು ಇವುಗಳಾಗಿವೆ ಎಂದು ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಂಪಿಯೋ ಬಣ್ಣೆಸಿದ್ದಾರೆ ಇರಾನ್ನೊಂದಿಗೆ ವ್ಲವಪರಿಸುತ್ತಿರುವ ತೃತೀಯ ರಾಷ್ಲಗಳ ಕಂಪನಿಗಳ ಮೇಲೆ ನಿರ್ಬಂಧಗಳು ನೇರ ಪರಿಣಾಮ ಬೀರಲಿವೆ

ಭಾರತ ಹಾಗೂ ಚ್ಯೆನಾ ಖರೀದಿಯನ್ನು ಮುಂದುವರೆಸಿದ್ದರೂ ಇರಾನ್ನ ತೈಲ ರಫ್ತು ಕುಸಿದಿದೆ ಇರಾನ್ ಅಧ್ಯಕ್ಷ ಹಸನ್ ರೋಹಾನಿ ಅಮೆರಿಕ ವಿಧಿಸಿರುವ ದಿಗ್ಬಂಧನಗಳನ್ನು ಇಸ್ಲಾಮಿಕ್ ಗಣರಾಜ್ಯ ಹೆಮ್ಲೆಯಿಂದ ದಾಟಲಿದೆ ಎಂದು ಹೇಳಿದ್ದಾರೆ